ಸಿರಿಯಾದಲ್ಲಿನ ಟರ್ಕಿ ಆಕ್ರಮಣಕ್ಕೆ ವ್ಯಾಪಕ ಖಂಡನೆ ಈ ಕುರಿತು ಚರ್ಚಿಸಲು ಯುಎನ್ಎಸ್ಸಿ ಮತ್ತು ಅರಬ್ ತುರ್ತು ಸಭೆಗೆ ಕರೆ

ಪುಣೆಯಲ್ಲಿಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ದ್ಷಿತೀಯ ಕ್ರಿಕೆಟ್ ಟೆಸ್ಟ್ ವಿಶ್ಲ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಷಿಪ್ನಲ್ಲಿ ಲೊವಿನಾ ಬೊರ್ಗೊಹ್ಯೆನ್ ಮತ್ತು ಜಮುನಾ ಬೋರೊ ಕ್ವಾರ್ಟರ್ ಫ್ಟೆನಲ್ಪ್ ಪ್ರವೇಶ

ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪ್ರದೇಶಗಳಿಂದ ಬಂದು ಸ್ಥಳಾಂತರಗೊಂಡಿರುವ ಕಾಶ್ಮೀರ ಕುಟುಂಬಗಳಿಗೂ ಪರಿಹಾರ ಪ್ಯಾಕೇಜ್ ಮಂಜೂರು ಮಾಡಲಾಗಿದೆ

ರೇಡಿಯೋ ಮತ್ತು ಟೆಲಿವಿಷನ್ ವಲಯಗಳಲ್ಲಿ ದೇಶೀಯ ಮತ್ತು ವಿದೇಶಗಳು ಪ್ರಸಾರ ಮಾಡುವ ಕಾರ್ಯಕ್ರಮಕ್ಕೆ ಒಡಂಬಡಿಕೆ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಆಧುನಿಕ ತಂತ್ರಜ್ಞಾನ ಮೂಲಕ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ವಿದೇಶಿ ಪ್ರಸಾರ ಸಂಸ್ಥೆಗಳು ಮುಂದೆ ಬಂದಿರುವ ಹಿನ್ನೆಲೆಯಲ್ಲಿ ಭಾರತ ಈ ಕುರಿತಂತೆ ಒಪ್ಸಂದ ಮಾಡಿಕೊಳ್ಳಲು ಸಂಪುಟ ಒಪ್ಸಿಗೆ ನೀಡಿತು ಎಂದರು ದೂರದರ್ಶನ ಮತ್ತು ಆಕಾಶವಾಣಿಯ ಪ್ರಸಾರ ಸೇವೆಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡಲು ಈ ಒಡಂಬಡಿಕೆ ಸಹಕಾರಿಯಾಗಲಿದೆ ಎಂದರು ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮ ಶಿಶು ಮರಣ ಸಂಖ್ಯೆ ಕಡಿಮೆ ಮಾಡುವುದು ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತೆಲುಪಿಸುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು

ಮಹತ್ವಾಕಾಂಕ್ಷಿಯ ಪ್ರಧಾನಮಂತ್ರಿ ನಾವೀನ್ಯ ಪೂರ್ಣ ಕಲಿಕಾ ಕಾರ್ಯಕ್ರಮ ಧ್ರುವಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಇಂದು ಚಾಲನೆ ದೊರೆಯಲಿದೆ

ಪ್ರಧಾನಮಂತ್ರಿಯವರ ನಾವೀನ್ಯ ಪೂರ್ಣ ಕಲಿಕಾ ಕಾರ್ಯಕ್ರಮದಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಗಾಯನ ನೃತ್ಯದಂತಹ ವೈವಿಧ್ಯಮಯ ಕ್ಷೇತ್ರಗಳಿಂದ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ಅಭಿವೃದ್ದಿಯ ಗುರಿ ಜೊತೆಗೆ ಹವಾಮಾನ ವೈಪರೀತ್ಯ ಬದಲಾವಣೆ ಕುರಿತಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಳಕು ಚೆಲ್ಲಲಿದ್ದಾರೆ ಎಂದರು ಪ್ರಧಾನಮಂತ್ರಿಯವರ ವೈಜ್ಞಾನಿಕ ಸಲಹೆಗಾರ ಮತ್ತು ಇಸ್ರೋದ ಅಧ್ಯಕ್ಷ ಡಾ

ಸಿವನ್ ಸೇರಿದಂತೆ ಅನೇಕ ವಿಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು

ಗಗನ್ ಎನೇಬಲ್ಡ್ ಮಾರಿನರ್ಸ್ ಇನ್ಸ್ಟುಮೆಂಟ್ ಫಾರ್ ನೇವಿಗೇಷನ್ ಅಂಡ್ ಇನ್ವರ್ಮೇಶನ್ ಜೆಮಿನಿ ಸಾಧನವು ವಿಪತ್ತು ಎಚ್ಚರಿಕೆಗಳು ಸಂಭಾವ್ಯ ಮೀನುಗಾರಿಕೆ ವಲಯಗಳು ಸಮುದ್ರ ಸ್ಥಿತಿಯ ಮುನ್ನೆಚ್ಚರಿಕೆಗಳ ಕುರಿತು ತಡೆರಹಿತ ಪರಿಣಾಮಕಾರಿ ತುರ್ತು ಮಾಹಿತಿ ಮತ್ತು ಸಂವಹನವನ್ನು ಮೀನುಗಾರರಿಗೆ ಒದಗಿಸುತ್ತದೆ ನವದೆಹಲಿಯಲ್ಲಿ ನಿನ್ನೆ ಸಾಧನವನ್ನು ಅನಾವರಣಗೊಳಿಸಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಅಂತಹ ತುರ್ತು ಮಾಹಿತಿಯ ಪ್ರಸಾರಕ್ಕೆ ಉಪಗ್ರಹ ಆಧರಿತ ಸಂವಹನ ಸೂಕ್ತವಾದುದು ಎಂದು ಹೇಳಿದರು

ರಾಜ್ಯಪಾಲರ ಸಲಹೆಗಾರರಾದ ಖುರ್ಷಿದ್ ಅಹಮದ್ ಗನಾಯ್ ಮತ್ತು ಫಾರೂಖ್ ಖಾನ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತ್ಯೇಕ ಪರಿಶೀಲನಾ ಸಭೆಗಳಲ್ಲಿ ಈ ನಿರ್ದೇಶನಗಳನ್ನು ಜಾರಿ ಮಾಡಲಾಗಿದೆ ಪರೀಕ್ಷೆಗಳನ್ನು ಸುಗಮವಾಗಿ ನಡೆಸಲು ವಿವರವಾದ ವೇಳಾಪಟ್ಟಿಯನ್ನು ಸಿದ್ದಪದಿಸುವಂತೆ ಸಲಹೆಗಾರರಾದ ಫಾರೂಖ್ ಖಾನ್ ಜಿ ಅಂಡ್ ಕೆ ಶಾಲಾ ಶಿಕ್ಷಣ ಮಂಡಳಿ ಅಧ್ಯಕ್ಷರಿಗೆ ನಿರ್ದೇಶನ ನೀಡಿದರು ಪರೀಕ್ಷೆಗಳು ಸುಗಮವಾಗಿ ನಡೆಯಲು ಜೆಕೆಬಿಓಎಸ್ಇ ಅಧಿಕಾರಿಗಳು ಪೋಲೀಸ್ ಮತ್ತು ಜಿಲ್ಲಾಡಳಿತಗಳ ನಡುವೆ ಸೂಕ್ತ ಸಂವಹನದ ಅಗತ್ಯವನ್ನು ಅವರು ಒತ್ತಿ ಹೇಳಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆರ್ಮಿ ಏವಿಯೇಷನ್ ಅಧಿಕಾರಿಗಳಿಗೆ ಕಲರ್ ಪ್ರದಾನ ಮಾಡಲಿದ್ದಾರೆ ಮತ್ತು ದಿಯೋಲಾಲಿಯಲ್ಲಿ ಸ್ಕೂಲ್ ಆಫ್ ಆರ್ಟಿಲ್ಲರಿಗೆ ಭೇಟಿ ನೀಡಲಿದ್ದಾರೆ ರಾಷ್ಟ್ರಪತಿ ಕೋವಿಂದ್ ಅವರು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಿಗೆ ಐದು ದಿನಗಳ ಭೇಟಿ ನೀಡಲಿದ್ದಾರೆ ರಾಷ್ಟಪತಿ ಅವರು ಇಂದು ಕರ್ನಾಟಕ ತಲುಪಲಿದ್ದು ಮೈಸೂರಿನ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ನಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶುಕ್ರವಾರದಂದು ಕೋವಿಂದ್ ಅವರು ಮೈಸೂರಿನ ವರುಣಾ ಗ್ರಾಮದಲ್ಲಿ ಜೆಎಸ್ಎಸ್ ಉನ್ತತ ಶಿಕ್ಷಣ ಮತ್ತು ಸಂಶೋಧನೆ ಅಕಾಡೆಮಿಯ ಕಟ್ಷದ ನಿರ್ಮಾಣಕ್ಕೆ ಶಂಕುಸ್ಡಾಪನೆ ನೆರವೇರಿಸಲಿದ್ದಾರೆ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಶನಿವಾರದಂದು ಬೆಂಗಳೂರಿನಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ದಾನಕ್ಕೆ ಭೇಟಿ ನೀಡಲಿದ್ದಾರೆ ಭಾನುವಾರದಂದು ಅವರು ಗುಜರಾತ್ನ ಕೋಬಾದಲ್ಲಿ ಶ್ರೀ ಮಹಾವೀರ್ ಜ್ವೆನ್ ಆರಾಧನಾ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಅವರು ಇಂದಿನಿಂದ ಕಮರೂಸ್ ಮತ್ತು ಸಿಯೇರಾ ಲಿಯೋನ್ಗಳಿಗೆ ಐದು ದಿನಗಳ ಭೇಟಿ ನೀಡಲಿದ್ದಾರೆ ಎರಡು ಆಫ್ರಿಕಾ ದೇಶಗಳಿಗೆ ಭಾರತದ ಉನ್ನತ ಮಟ್ಟದ ಮೊದಲ ಭೇಟಿ ಇದಾಗಿದೆ ವೆಂಕಯ್ಯ ನಾಯ್ಡು ಅವರು ಇಂದು ಕೋಮೋರಸ್ನ ರಾಜಧಾನಿ ಮೋರೋನಿ ತಲುಪಲಿದ್ದು ಅಲ್ಲಿನ ರಾಷ್ಟ್ರಾಧ್ಯಕ್ಷ ಅಜಲಿ ಅಸೌಮನಿ ಅವರೊಂದಿಗೆ ನಾಳಿ ವಿಸ್ತತ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ತಮ್ಮ ಭೇಟಿಯ ಎರಡನೇ ದಿನ ಉಪರಾಷ್ಟ್ವಪತಿ ವೆಂಕಯ್ಯ ನಾಯ್ದು ಅವರು ಶನಿವಾರದಂದು ಸಿಯಾರಾ ಲಿಯೋನ್ನ ಫ್ರೀಟೌನ್ ತಲುಪಲಿದ್ದಾರೆ

ಎಸ್ ಯಡಿಯೂರಪ್ಪ ಮುಂದಾಗಲಿದ್ದಾರೆ ನೆರೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆಯಿದೆ

ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಯುಎಇ ವಿದೇಶಾಂಗ ವ್ಯವಹಾರಗಳ ಮತ್ತು ಅಂತಾರಾಷ್ಟೀಯ ಸಹಕಾರ ಸಚಿವಾಲಯ ಈ ಆಕ್ರಮಣವು ಗಂಭೀರ ಬೆಳವಣಿಗೆಗೆ ಕಾರಣವಾಗುತ್ತಿದೆ ಹಾಗೂ ಅಂತಾರಾಷ್ಟೀಯ ಕಾನೂನನ್ನು ಧಿಕ್ಕರಿಸಿ ಮತ್ತು ಅರಬ್ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಸಹೋದರ ಅರಬ್ ರಾಷ್ಟದ ಸಾರ್ವಭೌಮತ್ವದ ಮೇಲೆ ಸ್ವೀಕಾರ್ಹವಲ್ಲದ ಸ್ಪ ಡ್ವವಾದ ದಾಳಿಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದೆ ಈ ಮಧ್ಯೆ ಸಿರಿಯಾದಲ್ಲಿ ಕುರ್ದಿಷ್ ಪಡೆಗಳ ವಿರುದ್ದದ ಕಾರ್ಯಾಚರಣೆಯಲ್ಲಿ ಶಾಂತಿ ಕಾಯ್ದುಕೊಳ್ಳಬೇಕು ಎಂದು ನ್ಯಾಟೋ ಮುಖ್ಯಸ್ದ ಜಿನ್ಸ್ ಸ್ವೋಲ್ವೆನ್ ಬರ್ಗ್ ಟರ್ಕಿಯನ್ನು ಅಗ್ರಹಿಸಿದ್ದಾರೆ ಇದರ ನಡುವೆ ಈ ಕುರಿತು ಚರ್ಚಿಸಲು ಯುಎನ್ಎಸ್ಸಿ ಮತ್ತು ಅರಬ್ ತುರ್ತು ಸಭೆಗೆ ಕರೆದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ನಡುವಿನ ಎರಡನೇ ಅನೌಪಚಾರಿಕ ಸಭೆ ಶುಕ್ರವಾರ ಮತ್ತು ಶನಿವಾರ ನಡೆಯಲಿದ್ದು ಇದಕ್ಕಾಗಿ ತಮಿಳುನಾಡಿನ ಮಾಮಲ್ಲಾಪುರಂ ಸಜ್ಜುಗೊಂಡಿದೆ

ಈಗ ಮಾಮಲ್ಲಾಪುರಂ ಎಂದು ಕರೆಯಲ್ಪಡುವ ಹಾಗೂ ವಿಶ್ವ ಪಾರಂಪರಿಕ ತಾಣ ಎಂದು ಗುರುತಿಸಿಕೊಂಡಿರುವ ಹಳೆಯ ಬಂದರು ಮಹಾಬಲಿಪುರಂನಲ್ಲಿ ನಡೆಯಲಿರುವ ಉಭಯ ನಾಯಕರ ನಡುವಿನ ಸಭೆಯು ಮಾಮಲ್ಲಾಪುರಂ ಮತ್ತು ಚೀನಾ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಅನ್ವೇಷಿಸಲು ಮುಕ್ತವಾಗಿ ತೆರೆದುಕೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿದೆ

ಬೊರ್ಗೊಹೈನ್ ಕಳೆದ ಆವೃತ್ತಿಯಲ್ಲಿ ಕಂಚಿನ ಪದಕ ಜಯಿಸಿದ್ದರು